ವಿಶ್ವಸಂಸ್ಟೆಯ ಮಹಾಧಿವೇಶನದಲ್ಲಿ ಪಾಕಿಸ್ತಾನದ ಪ್ರಧಾನಮಂತ್ರಿ ಇಮ್ರಾನ್ ಖಾನ್ ಮಾಡಿದ ಭಾಷಣಕ್ಕೆ ಭಾರತ ತೀವ್ರ ಆಕ್ಷೇಪ ದ್ವೇಷದ ಸಿದ್ಗಾಂತ ಪ್ರತಿಪಾದಿಸುವವರಿಂದ ಉಪದೇಶ ಅನಗತ್ನವೆಂದು ಹೇಳಕೆ

ಪಾಕಿಸ್ನಾನಕ್ಕೆ ತಕ್ಕ ಪಾಠಕಲಿಸಲು ಭಾರತ ಸಮರ್ಥ ರಾಜನಾಥ್ ಸಿಂಗ್

ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಳೆ ಆಕಾಶವಾಣಿಯ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಭಾಷಣ

ಅಫ್ರಾನಿಸ್ತಾನದ ನೂತನ ಅಧ್ಯಕ್ಷರ ಆಯ್ಕೆಗಾಗಿ ಇಂದು ಚುನಾವಣೆ

ವಿಶ್ವಸಂಸ್ವೆಯ ಮಹಾಧಿವೇಶನವನ್ನು ಇಮ್ರಾನ್ ಖಾನ್ ದುರ್ಬಳಕೆ ಮಾಡಿಕೊಂಡಿದ್ದಾರೆ ನೆರೆ ರಾಷ್ಲದ ವಿರುದ್ದ ಟೀಕೆ ಮಾಡಲು ಈ ವೇದಿಕೆಯನ್ನು ಬಳಸಿಕೊಂಡಿದ್ದಾರೆ ಎಂದು ಅವರು ಟೀಕಿಸಿದ್ದಾರೆ

ವಿಶ್ವಸಂಸ್ಥೆಯ ಮಹಾಧಿವೇಶನದಲ್ಲಿ ಚೀನಾದ ವಿದೇಶಾಂಗ ಸಚಿವ ವಾಂಗ್ ತಮ್ಮ ಭಾಷಣದಲ್ಲಿ ಜಮ್ಮ ಮತ್ತು ಕಾಶ್ಮೀರ ಹಾಗೂ ಲಡಾಖ್ ಬಗ್ಗೆ ಉಲ್ಲೇಖಿರುವ ವಿಚಾರವನ್ನು ಭಾರತ ಗಂಭೀರವಾಗಿ ಪರಿಗಣಿಸಿದೆ ಈ ಬಗ್ಗೆ ಹೇಳಿಕೆ ನೀಡಿರುವ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರವೀಶ್ ಕುಮಾರ್ ಈ ಎರಡೂ ಪ್ರದೇಶಗಳು ಭಾರತ ಅವಿಭಾಜ್ಯ ಅಂಗವಾಗಿದೆ ಈ ವಲಯದಲ್ಲಿ ಆಗಿರುವ ಇತ್ತೀಚಿನ ಬೆಳವಣಿಗೆಗಳು ದೇಶದ ಆಂತರಿಕ ವಿಷಯಗಳಾಗಿವೆ ಎಂದು ಹೇಳಿದ್ದಾರೆ ಭಾರತದ ಸಾರ್ವಭೌಮತೆಯನ್ನು ಮತ್ತು ಭೌಗೋಳಿಕ ಐಕ್ಕತೆಯನ್ನು ಇತರೆ ದೇಶಗಳು ಗೌರವಿಸಬೇಕೆಂದು ಭಾರತ ನಿರೀಕ್ಷಿಸುತ್ತದೆ ಎಂದು ಅವರು ಹೇಳಿದ್ದಾರೆ ಜರ್ಮನಿಯ ಫ್ರಾಂಕ್ಫರ್ಟ್ ನಗರದಲ್ಲಿ ಕೆಲ ಹೊತ್ತು ತಂಗಿದ್ದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈಗ್ಗೆ ಸ್ವಲ್ಪಹೊತ್ತಿಗೆ ಮುಂಚೆ ನವದೆಪಲಿಯತ್ತ ಪ್ರಯಾಣ ಬೆಳೆಸಿದ್ದಾರೆ ಅಮೆರಿಕಾ ನೀಡಿದ್ದ ಒಂದುವಾರದ ಪ್ರವಾಸದ ನಂತರ ನಿನ್ನೆ ರಾತ್ರಿ ನ್ಯೂಯಾರ್ಕ್ನಿಂದ ಸ್ವದೇಶದತ್ತ ಹೊರಟಿದ್ದರು ಇಂದು ಸಂಜೆ ಅವರು ದೆಹಲಿಗೆ ತಲುಪಲಿದ್ದಾರೆ

ಈ ಘಟನೆಯಲ್ಲಿ ಯೋಧನೊಬ್ಬ ಹುತಾತ್ಮನಾಗಿದ್ದು ಇಬ್ಬರು ಪೊಲೀಸ್ ಸಿಬ್ಬಂದಿ ಗಾಯಗೊಂಡಿದ್ದಾರೆ

ಭದ್ರತಾಪಡೆಗಳ ಕಣ್ತಪ್ಪಿಸಿ ಪರಾರಿಯಾಗಲು ಯಕ್ನಿಸಿದ ಭಯೋತ್ಪಾದಕರು ಇಂದು ಮುಂಜಾನೆ ಭದ್ರತಾ ಪಡೆಗಳತ್ತ ಗುಂಡಿನ ಮಳೆಗರೆದರು ಇದಕ್ಕೆ ಪ್ರತಿಯಾಗಿ ಸೇನಾಯೋಧರು ಸಿಆರ್ಪಿಎಫ್ ಹಾಗೂ ಮೊಲೀಸರು ಜಂಟಿಯಾಗಿ ಭಯೋತ್ಪಾದಕರ ವಿರುದ್ದ ಕಾರ್ಯಾಚರಣೆ ನಡೆಸಿದಾಗ ಮೂವರು ಉಗ್ರರು ಪತರಾಗಿದ್ದಾರೆ ಈ ಮಧ್ಯೆ ಕೇಂದ್ರ ಕಾಶ್ಮೀರದ ಗಂದರ್ಬಾಲ್ ಜಿಲ್ಲೆಯಲ್ಲಿ ಸೇನೆ ನಡೆಸಿದ ಕಾರ್ಯಾಚರಣೆಯಲ್ಲಿ ಅಪರಿಚಿತ ಭಯೋತ್ಪಾದಕನೊಬ್ಬ ಹತನಾಗಿದ್ದಾನೆ ಭಯೋತ್ಪಾದಕರ ತಂಡವೊಂದು ಅವಿತು ಕುಳಿತಿದೆ ಎಂಬ ಖಚಿತ ಮಾಹಿತಿ ಆಧರಿಸಿ ಭದ್ರತಾಪಡೆಗಳು ನಾರಾನಾಗ್ ಗಂಗಾಬಾಲ್ನಲ್ಲಿ ಕಾರ್ಯಾಚರಣೆ ನಡೆಸಿದ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ

ಜಮ್ಮು ಮತ್ತು ಕಾಶ್ಮೀರ ಸರ್ಕಾರದ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಕಾರ್ಯದರ್ತಿ ಮನೋಜ್ ಕುಮಾರ್ ದ್ವಿವೇದಿ ಈ ವಿಷಯ ತಿಳಿಸಿದ್ದಾರೆ ಹಗಲು ವೇಳೆ ಹೇರಲಾಗಿದ್ದ ಎಲ್ಲಾ ನಿರ್ಬಂಧಗಳಿಂದ ರಾಜ್ಯವನ್ನು ಮುಕ್ತಗೊಳಿಸಲಾಗಿದೆ ಎಂದು ದ್ವಿವೇದಿ ಟ್ವೀಟ್ನಲ್ಲಿ ತಿಳಿಸಿದ್ದಾರೆ

ರಮಣ ನೇತ್ಯಕ್ಷದ ಐವರು ನ್ಯಾಯಾಧೀಶರನ್ನೊಳಗೊಂಡ ಸಂವಿಧಾನ ಪೀಠವನ್ನು ಸುಪ್ರಿಂಕೋರ್ಟ್ ಇಂದು ರಚಿಸಿದೆ ವಿಶೇಷ ಸ್ಥಾನಮಾನ ರದ್ದುಪಡಿಸಿರುವ ಹಾಗೂ ತತ್ಸಬಂಧ ರಾಷ್ಷಪತಿಯವರು ಹೊರಡಿಸಿರುವ ಆದೇಶಗಳ ಸಾಂವಿಧಾನಿಕ ಸಿಂಧುತ್ವ ಕುರಿತಂತೆ ಈ ಪೀಠ ವಿಚಾರಣೆಯನ್ನು ಆರಂಭಿಸಲಿದೆ ಎಂದು ಅಧಿಕೃಕ ಮೂಲಗಳನ್ನು ಉಲ್ಲೇಖಿಸಿ ಪಿಟಿಐ ಸುದ್ದಿ ಸಂಸ್ಥೆ ವರದಿ ಮಾಡಿದೆ

ಭಾರತೀಯ ನೌಕಾಪಡೆಗೆ ದೇಶಿಯವಾಗಿ ನಿರ್ಮಿತ ಕಾವೇರಿ ಕ್ಲಾಸಿಕ್ ಡಿಸೇಲ್ ಎಲೆಕ್ಲಿಕ್ ಸಬ್ಮರಿಯನ್ ಐಎನ್ಎಸ್ ಖಂಡೇರಿಯನ್ನು ಮುಂಬೈನಲ್ಲಿಂದು ಲೋಕಾರ್ಪಣೆ ಮಾಡಿದ ನಂತರ ಈ ವಿಷಯ ತಿಳಿಸಿದರು ರಕ್ಷಣಾ ಪಡೆಗಳ ಅಗತ್ನಗಳನ್ನು ಪೂರೈಸಲು ಸರ್ಕಾರ ಬದ್ಧವಾಗಿದೆ ಎಂದು ಹೇಳಿದರು

ಯಾವುದೇ ರೀತಿಯ ದುಷ್ಪಕ್ಕಗಳನ್ನು ಎದುರಿಸಲು ಸರ್ವಸನ್ನದ್ಧವಾಗಿದೆ ಈ ನಿಟ್ಟನಲ್ಲಿ ಐಎನ್ಎಸ್ ಖಂಡೇರಿ ಒಂದು ಹೆಜ್ಜೆಯಾಗಿದೆ ಎಂದು ಹೇಳಿದರು ತನ್ನ ನೌಕಾಪಡೆ ಬಗ್ಗೆ ದೇಶ ಹೆಮ್ಮೆಪಡುತ್ತದೆ ಎಂದು ಹೇಳಿದ ರಕ್ಷಣಾ ಸಚಿವರು ಪಾಕಿಸ್ತಾನವನ್ನು ಬಗ್ಗುಬಡಿದ ಟ್ರೈಡೆಂಟ್ ಮತ್ತು ಪೈಥಾನ್ ಕಾರ್ಯಾಚರಣೆಯಲ್ಲಿ ನೌಕಾಪಡೆ ವಹಿಸಿದ ಪಾತ್ರ ಶ್ಲಾಘನೀಯ ಎಂದರು ವಿಶ್ವಾಸಾರ್ಪ ನಾಯಕತ್ವದಿಂದ ವಿಶ್ವಾಸಾರ್ಪ ನೌಕಾಪಡೆಯನ್ನು ಸದ್ಯಢವಾಗಿ ಕಟ್ಸಲಾಗಿದೆ ನೆರೆಹೊರೆಯವರೊಂದಿಗೆ ಸೌಹಾರ್ದ ಸಂಬಂಧವನ್ನು ಭಾರತ ಬಯಸುತ್ತದೆ ಎಂದರು

ಆಕಾಶವಾಣಿ ಮತ್ತು ದೂರದರ್ಶನ ಹಾಗೂ ಹೆಚ್ಚುವರಿ ತರಂಗಾಂತರಗಳಲ್ಲಿ ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ಕೇಳಬಹುದಾಗಿದೆ

ಹಿಂದಿ ಭಾಷಣದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿಯೂ ಮನ್ ಕಿ ಬಾತ್ ಕಾರ್ಯಕ್ರಮ ಪ್ರಸಾರವಾಗಲಿದೆ

ಈ ಮಧ್ಯೆ ನೂತನ ಅಧ್ಯಕ್ಷರ ಆಯ್ಲೆಗೆ ಮತದಾನ ಆರಂಭವಾದ ಕೆಲವೆ ಗಂಟೆಗಳಲ್ಲಿ ನಡೆದ ಸ್ಪೋಟಕ ಮತ್ತು ರಾಕೆಟ್ ದಾಳಿಗಳಲ್ಲಿ ಇಬ್ಲರು ವ್ಯಕ್ತಿಗಳು ಮ್ಯತಪಟ್ಟದ್ದಾರೆ ಹಲವಾರು ಮಂದಿ ಗಾಯಗೊಂಡಿದ್ದಾರೆ

ಶರ್ಮಿಳಾ ದೇವಿ ಮತ್ತು ಗುರ್ಜಿತ್ ಕೌಲ್ ಅವರ ಪರಿಣಿತ ಆಟದಿಂದ ಭಾರತಕ್ಕೆ ರೋಚಕ ಗೆಲುವು ಲಭಿಸಿದೆ